ಶಾಸಕರ ಅಭಿವೃದ್ದಿ ನಿಧಿಗೆ ಒಂದು ಕೋಟಿ ರೂಪಾಯಿ ಮಂಜೂರು ಕಾನೂನು ಸಚಿವ ಜೆ

ಬಿಜೆಪಿ ರಾಷ್ಟೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ತೇಜಸ್ವಿ ಸೂರ್ಯ ನೇಮಕ ಸಿ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

ಜನರಿಂದ ಮಾತ್ರ ಯಾವುದೇ ಸಂಸ್ಕೃತಿ ನಾಗರಿಕತೆಯನ್ನು ಉಳಿಸಲು ಸಾಧ್ಯ ಎಂದು ಹೇಳಿದ್ದರು

ಇದಕ್ಕೂ ಮೊದಲು ಕಂದಾಯ ಸಚಿವ ಆರ್ ಅಶೋಕ ವಿಧೇಯಕ ಬಗ್ಗೆ ಮಾತನಾದಿ ಕೃಷಿ ಕ್ಷೇತ್ರದ ಬೆಳವಣೆಗೆಗೆ ಅನುಕೂಲ ಕಲ್ಪಿಸಲು ಭೂ ಸುಧಾರಣಾ ತಿದ್ದುಪದಿ ಕಾಯ್ದೆ ತರಲಾಗುತ್ತಿದೆ ಎಂದರು

ಕೃಷಿ ಮಾಡಲು ಎಲ್ಲರಿಗೂ ಅವಕಾಶ ಕಲ್ಪಿಸಲು ಮತ್ತು ಕೃಷಿ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಲು ಈ ತಿದ್ದುಪಡಿ ತರಲಾಗುತ್ತಿದೆ ಎಂದು ತಿಳಿಸಿದರು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

ಮುಖ್ಯಮಂತ್ರಿಯವರು ಪ್ರತಿಭಟನಕಾರರನ್ನು ಕರೆಸಿ ಮಾತುಕತೆ ನಡೆಸಿದ್ದಾರೆ ಆದರೆ ಮಾತುಕತೆ ವಿಫಲವಾಗಿದೆ ಈ ಕಾಯ್ದೆ ರೈತರನ್ನು ನಾಶಮಾಡಲಿದೆ ಮಾತ್ರವಲ್ಲ ರೈತರ ಕುಟುಂಬವನ್ನು ಬೀದಿಗೆ ತರಲಿದೆ ಎಂದು ಹೇಳಿದರು

ಡಿ ಕುಮಾರಸ್ವಾಮಿ ಮಾತನಾಡಿ ಕಾಯ್ದೆಯ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಸರ್ಕಾರ ಮಾಡಬಹುದಿತ್ತು ಹಾಗಿದ್ದರೆ ರೈತರು ಬೀದಿಗಿಳಿಯುವ ಪರಿಸ್ಡಿತಿ ಬರುತ್ತಿರಲಿಲ್ಲ ಇಲ್ಲಿಯವರೆಗೆ ಉಳುವವನೇ ಭೂಮಿಯ ಒಡೆಯ ಎನ್ನಲಾಗುತ್ತಿತ್ತು ಆದರೆ ಈ ಕಾಯ್ದೆಯಿಂದ ಅದು ಬದಲಾಗಲಿದೆ ಎಂದು ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದರು ನಿನ್ನೆ ನಿಧನರಾದ ಖ್ಯಾತ ಗಾಯಕ ಎಸ್

ಸಭಾನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಮಾತನಾಡಿ ಬಾಲಸುಬ್ರಹ್ಮಣ್ಯಂ ಎರಡು ವರ್ಷದ ಹಿಂದೆ ತಮ್ಮೂರಿಗೆ ಬಂದಿದ್ದನ್ನು ಸ್ಮರಿಸಿದರು ಕನ್ನಡ ಸೇರಿ ಹಲವು ಭಾಷೆಗಳಲ್ಲಿ ಅದ್ಬುತವಾಗಿ ಹಾಡಿದ್ದರು ಅವರ ನಿಧನ ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ವ ಎಂದು ಹೇಳಿದರು ಪ್ರತಿಪಕ್ಷ ನಾಯಕ ಎಸ್

ಪಾಟೀಲ್ ಮಾತನಾದಿ ವಿಶ್ವವಿಖ್ಯಾತ ಗಾಯಕರಾಗಿದ್ದ ಬಾಲಸುಬ್ರಹ್ಮಣ್ಯಂ ಆರು ಬಾರಿ ರಾಷ್ಟಪ್ರಶಸ್ತಿ ಪಡೆದಿದ್ದರು

ಪ್ರತಿ ಪಕ್ಷ ನಾಯಕ ಎಸ್

ಕಂದಾಯ ಸಚಿವರು ಒಪ್ಪದೆ ವಿಧೇಯಕವನ್ನು ಮತಕ್ಕೆ ಹಾಕಲು ಸಭಾಪತಿಯವರನ್ನು ಕೋರಿದರು ಅದನ್ನು ವಿರೋಧಿಸಿ ಪ್ರತಿ ಪಕ್ಷವಾದ ಕಾಂಗ್ರೆಸ್ ಸಭಾತ್ಯಾಗ ಮಾಡಿತು ಸದನ ವಿಧೇಯಕಕ್ಕೆ ಧ್ವನಿ ಮತದ ಅಂಗೀಕಾರ ನೀಡಿತು

ಮುಖ್ಯಮಂತ್ರಿಯವರ ಅನುಪಸ್ಥಿತಿಯಲ್ಲಿ ಕಾನೂನು ಸಚಿವ ಜೆ

ಮಾಧುಸ್ವಾಮಿ ಉತ್ತರ ನೀದಿ ಶಾಸಕರ ಪರಿಹಾರ ನಿಧಿಗೆ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ

ಕೋವಿಡ್ ಸಂಕಷ್ವದ ದಿನಗಳಲ್ಲಿ ಸರ್ಕಾರ ನೀಡಿದ ನಗದು ಪರಿಹಾರ ಪಡೆಯಲು ಸಾಧ್ಯವಾಗದಿರುವ ಅರ್ಹ ಆಟೋ ರಿಕ್ಷಾ ಚಾಲಕರು ಈಗಲೂ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಸುನೀಲ್ ಕುಮಾರ್ ತಿಳಿಸಿದ್ದಾರೆ

ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಕೆಲವೆದೆ ಜನಜೀವನ ಅಸ್ತವ್ಯಸ್ತವಾಗಿದೆ ರಾಯಚೂರು ಗದಗ ಹಾವೇರಿ ಬಳ್ಳಾರಿ ಯಾದಗಿರಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗಿರುವ ಬಗ್ಗೆ ನಮ್ಮ ಪ್ರತಿನಿಧಿಗಳು ವರದಿ ಮಾಡಿದ್ದಾರೆ

ಇದರಿಂದಾಗಿ ಗದಗ ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ ಜಿಲ್ಲೆಯ ಗದಗ ನರಗುಂದ ಗಜೇಂದ್ರಗದ ಮುಂಡರಗಿ ಲಕ್ಷ್ಮೇಶ್ವರ ರೋಣ ತಾಲೂಕು ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆ ಸುರಿಯುತ್ತಿದೆ

ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸಿದರು

ರಾಜ್ಯದಿಂದ ಸಚಿವ ಸಿ ಟಿ ರವಿ ಅವರನ್ನು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಸದ ತೇಜಸ್ವಿ ಸೂರ್ಯ ಅವರನ್ನು ರಾಷ್ಟೀಯ ಯುವಮೋರ್ಚಾ ಅಧ್ಯಕ್ಷರಾಗಿ ಸಂಸದ ರಾಜೀವ್ ಚಂದ್ರಶೇಖರ್ ಅವರನ್ನು ರಾಷ್ಟ್ರೀಯ ವಕ್ತಾರರನ್ನಾಗಿ ನೇಮಿಸಲಾಗಿದೆ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ

ಸಂತೋಷ್ ಅವರನ್ನು ಮುಂದುವರೆಸಲಾಗಿದೆ

ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳು ಮತ್ತು ಆಕಾಶವಾಣಿಯ ಜಾಲತಾಣ ನ್ಯೂಸ್ ಆನ್ ಏರ್ ಕಾಮ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ ಮೂಲಕ ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ

ಕರಾವಳಿಯ ಬಹುತೇಕ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ